ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆ ಏಕಕಾಲಕ್ಷೆ ನಡೆಸುವ ಕಾರ್ಯಸಾಧ್ಯತೆ ಕುರಿತು ಚರ್ಚಿಸಲು ಎಲ್ಲಾ ರಾಷ್ಟೀಯ ಮತ್ತು ರಾಜ್ಯದ ರಾಜಕೀಯ ಪಕ್ಷಗಳೊಂದಿಗೆ ಕಾನೂನು ಆಯೋಗದ ಸಮಾಲೋಚನೆ ಮುಂದುವರಿಕೆ

ಜಮ್ಮವಿನ ಬಲ್ತಾಲ್ ಮಾರ್ಗದಿಂದ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ಸಾಗುತ್ತಿರುವ ಅಮರನಾಥ ಯಾತ್ರೆ

ದೆಹಲಿಯಲ್ಲಿ ನಿನ್ನೆ ಆರಂಭಗೊಂಡ ಸಮಾಲೋಚನಾ ಸಭೆಯಲ್ಲಿ ರಾಜಕೀಯ ಪಕ್ಷಗಳು ಮಿಶ್ರ ಅಭಿಪ್ರಾಯಗಳನ್ನು ವ್ಲಕ್ತಪಡಿಸಿವೆ ಎನ್ಡಿಎ ಅಂಗಪಕ್ಷವಾದ ಶಿರೋಮಣಿ ಅಕಾಲಿದಳ ಈ ಪರಿಕಲ್ಪನೆಯನ್ನು ಬೆಂಬಸಲಿಸಿದರೆ ತ್ಯಣಮೂಲ ಕಾಂಗ್ರೆಸ್ ಸಿಪಿಐ ಮತ್ತು ಎಐಯುಡಿಎಫ್ ಇದನ್ನು ವಿರೋಧಿಸಿವೆ ಸಮಾಜವಾದ ಪಕ್ಷ ಈ ಪ್ರಸ್ತಾವನೆಗೆ ಬೆಂಬಲ ವ್ಯಕ್ತಪಡಿಸಿದೆ ಈ ಪ್ರಸ್ತಾವನೆಗೆ ಬಿಜೆಪಿ ಬೆಂಬಲ ವ್ಯಕ್ತಪಡಿಸಿದ್ದು ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಆಯೋಗದಿಂದ ಹೆಚ್ಚು ಸಮಯವನ್ನು ಕೋರಿದೆ ಎಂದು ಮೂಲಗಳು ತಿಳಿಸಿವೆ ಏಕಕಾಲದಲ್ಲಿ ಚುನಾವಣೆ ಕುರಿತಂತೆ ನಿರ್ಧಾರಕ್ಕೆ ಬರುವ ಮೊದಲು ಇತರ ಪ್ರತಿಪಕ್ಷಗಳೊಂದಿಗೆ ಚರ್ಚಿಸುವುದಾಗಿ ಕಾಂಗ್ರೆಸ್ ಹೇಳಿದೆ ಸಮಯ ಮತ್ತು ಪಣವನ್ನು ಉಳಿಸಲು ಏಕಕಾಲದಲ್ಲಿ ಚುನಾವಣೆ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪಲವು ಸಂದರ್ಭಗಳಲ್ಲಿ ಪ್ರತಿಪಾದಿಸಿದ್ದರು

ಲೋಕಸಭೆ ಪಾಗೂ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಕಾನೂನು ಆಯೋಗವು ಕರಡುವೊಂದನ್ನು ಸಿದ್ದಪಡಿಸಲಿದೆ ಅದಕ್ಕಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಸಾಂವಿಧಾನಿಕ ತಜ್ಞರು ಅಧಿಕಾರಿ ವರ್ಗ ಮತ್ತಿತರರ ಸಲಹೆ ಪಡೆಯಲು ಕಾನೂನು ಆಯೋಗ ಮುಂದಾಗಿದೆ

ಈ ಫಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಈ ವಲಯದಲ್ಲಿ ನಿನ್ನೆ ಮುಂಜಾನೆಯಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಜನರು ಜಲಪಾತದಲ್ಲಿ ಸಿಲುಕಿಕೊಂಡಿರುವುದಾಗಿ ಮೊಲೀಸರು ತಿಳಿಸಿದ್ದಾರೆ

ಕಾರ್ಯಾಚರಣೆ ನಡೆಸುತ್ತಿರುವ ಸ್ಥಳದಲ್ಲಿನ ವಾಸಾಯಿಗೆ ಬೇಗ ತಲುಪಲು ಟ್ರಾಫಿಕ್ ಮೊಲೀಸರ ಸಪಾಯಕೋರಿದೆ ರಾಷ್ಟೀಯ ವಿವತ್ತು ನಿರ್ವಹಣಾ ಸಮಿತಿಯ ಬಟಾಲಿಲಾನ್ಗಳು ಮುಂಬೈನ ಅಂದೇರಿ ನಿಲ್ದಾಣದಲ್ಲಿ ಪಸಿರು ಕಾರಿಡಾರ್ನ್ನು ಒದಗಿಸಿತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಐಎಎಫ್ ಹೆಲಿಕಾಪ್ಟರ್ ಕೂಡ ತನ್ನ ಸೇವೆಯನ್ನು ನೀಡಿತ್ತು ವಿಶ್ವ ವ್ನಾಪಾರ ಸಂಘಟನೆಯ ನಿಯಮಾವಳಿಗಳಿಗೆ ಭಾರತ ಸಂಪೂರ್ಣ ಬದ್ಲವಿರುವುದಾಗಿ ಕೇಂದ್ರ ವಾಣಿಜ್ವ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ ಕೋಲ್ಡೊತಾದಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಭಾರತದಿಂದ ರಫ್ತಾಗುವ ವಸ್ತುಗಳಿಗೆ ಸಬ್ಲಡಿ ನೀಡಲಾಗುವುದಿಲ್ಲ ವಿಶ್ವ ವ್ಯಾಪಾರ ಸಂಘಟನೆ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅದಕ್ಕೆ ಬೆದರಿಕೆ ಇದ್ದೇ ಇದೆ ಆದರೂ ಭಾರತ ವಾಣಿಜ್ಯ ನಿಯಮಾವಳಿಗಳನ್ನು ಸುಧಾರಿಸುವ ಅಗತ್ಯತೆಯನ್ನು ಪ್ರತಿಪಾದಿಸುತ್ತದೆ ಎಂದು ಹೇಳಿದ್ದಾರೆ ರಾಜ್ಞಾದ್ಯಂತ ಕೈಗಾರಿಕೆಗಳ ಸ್ಲಾಪನೆಗಾಗಿ ಪೂಡಿಕೆದಾರರನ್ನು ಸ್ತ್ರಿಯಗೊಳಿಸಲು ಪೂಡಿಕೆಯ ಪ್ರಕ್ರಿಯೆಯನ್ನು ಸರಳಗೊಳಿಸುವುದಾಗಿ ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಭಾರತೀಯ ಕ್ಷೆಗಾರಿಕಾ ಒಕ್ಕೂಟದ ನಿಯೋಗದ ಜತೆ ಮಾತನಾಡಿದ ಅವರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳ ಸ್ಯಾಪನೆಯ ಉದ್ದೇಶವನ್ನು ತಮ್ಮ ಸರಕಾರ ಹೊಂದಿದೆ ಅದಕ್ಕಾಗಿ ಪೂಡಿಕೆದಾರರನ್ನು ಆಹ್ನಾನಿಸಲಾಗುತ್ತಿದೆ ಎಂದು ಹೆಳಿದರು ಹೂಡಿಕೆದಾರರಿಗೆ ಅನುಕೂಲವಾಗುವ ಉದ್ದೇಶದಿಂದ ಪೂಡಿಕೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಮತ್ತು ಪೂಡಿಕೆದಾರರು ಸುತ್ತಲೂ ಓಡಾಡುವುದನ್ನು ತಡೆಯಲು ಸರಕಾರ ಮುಂದಾಗಿದೆ ಓರಿಯ ಅಧಿಕಾರಿಯೊಬ್ಬರು ಪ್ರಕ್ರಿಯೆ ಸರಳಗೊಳಿಸುವ ಮತ್ತು ಪೂಡಿಕೆದಾರರ ರಕ್ಷಣೆಯ ಜವಾಬ್ದಾರಿ ನಿರ್ವಹಿಸುತ್ತಾರೆ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು

ನೂತನ ಶಿಕ್ಷಣ ನೀಟಿಗೆ ಕರಡು ರಚಿಸಲು ಕೇಂದ್ರ ಮಾನವ ಸಂಪನ್ನೂಲ ಅಭಿವ್ಯದ್ದಿ ಸಚಿವಾಲಯ ಕೆ

ನೀತಿಗೆ ಅಂತಿಮ ರೂಪ ನೀಡಲು ಸಮಯಾವಕಾಶ ಕೋರಿ ಸಮಿತಿ ಸಲ್ಲಿಸಿದ್ದ ಮನವಿಯನ್ನು ಸಚಿವಾಲಯ ಪರಿಗಣಿಸಿದೆ

ನೂತನ ಶಿಕ್ಷಣ ನೀತಿ ಬಿಜೆಪಿ ಪ್ರಣಾಳಿಕೆಯ ಒಂದು ಭಾಗವಾಗಿದೆ

ಮೂನ್ ಜೆ ಇನ್ ಅವರಿಗೆ ದಿಪಚಾರಿಕ ಸ್ವಾಗತವನ್ನು ಕೋರಲಾಗುವುದು ಅವರು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿನ ವಿಷಯಗಳೊಂದಿಗೆ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟನಲ್ಲಿ ವಿಶೇಷ ಕಾರ್ಯಸೂಚಿಯನ್ನೊಳಗೊಂಡಂತೆ ಉಭಯ ನಾಯಕರು ಚರ್ಚೆಯನ್ನು ನಡೆಸಲಿದ್ದಾರೆ ಇದಲ್ಲದೇ ಅನೇಕ ಒಪ್ಪಂದಗಳಿಗೂ ಕೂಡ ಸಹಿ ಹಾಕಲಿದ್ದಾರೆ ಬಿಗಿ ಭದ್ರತೆ ನಡುವೆ ಜಮ್ಮು ಕಾಶ್ಮೀರದ ಬಲ್ತಾಲ್ ಮಾರ್ಗದಿಂದ ವಾರ್ಷಿಕ ಅಮರನಾಥಯಾತ್ರೆ ಸುಗಮವಾಗಿ ಸಾಗಿದೆ ಪವಾಮಾನ ಪರಿಸ್ಥಿತಿ ಸುಧಾರಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ಬಲ್ತಾಲ್ ಮಾರ್ಗವನ್ನು ಯಾತ್ರೆಗೆ ಮುಕ್ತಗೊಳಿಸಲಾಗಿತ್ತು ಆದರೂ ಕಾಶ್ಮೀರ ಕಣಿವೆಯಲ್ಲಿ ಪ್ರತ್ಯೇಕತಾವಾದಿಗಳು ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಪಪಲ್ಗಾಮ್ ಮಾರ್ಗದಿಂದ ಯಾತ್ರೆಯನ್ನು ಇಂದು ರದ್ದುಪಡಿಸಲಾಗಿದೆ ಬಂದ್ ಕಾರಣದಿಂದಾಗಿ ಜಮ್ನುವಿನಿಂದ ಕಣಿವೆಯ ಕಡೆ ಅಮರನಾಥ ಯಾತ್ರಿಕರು ಸಾಗಲು ಅವಕಾಶ ನೀಡುವುದಿಲ್ಲ ಎಂದು ಮೊಲೀಸರು ತಿಳಿಸಿದ್ದಾರೆ ಈ ಮಧ್ಯೆ ರಾಜ್ಜಪಾಲ ಎನ್

ವೋರಾ ನಿನ್ನೆ ಉನ್ನತಮಟ್ಟದ ಸಭೆಯಲ್ಲಿ ಭದ್ರತಾ ವರಿಸ್ಲಿತಿ ಪರಾಮರ್ಶಿಸಿದರು ಅಮರನಾಥ ಯಾಕ್ರೆ ಸುರಕ್ಷಿತವಾಗಿ ನಡೆಸಲು ಕೈಗೊಂಡಿರುವ ಏರ್ಪಾಡುಗಳ ಬಗ್ಗೆ ರಾಜ್ಜಪಾಲರಿಗೆ ಸಭೆಯಲ್ಲಿ ವಿವರಿಸಲಾಯಿತು

ಜಿನಿವಾದಲ್ಲಿ ನಾಳೆಯಿಂದ ಆರಂಭವಾಗಲಿರುವ ಗ್ರಾಹಕ ಹಿತರಕ್ಷಣೆ ಕುರಿತಂತೆ ವಿಶ್ವಸಂಸ್ಲೆ ವಾಣಿಜ್ಯ ಮತ್ತು ಅಭಿವೃದ್ದಿ ಸಂಘಟನೆಯ ಎರಡು ದಿನಗಳ ಮೂರನೇ ಅಂತರ ಸರ್ಕಾರಿ ತಜ್ಜರ ಸಭೆಗೆ ಕೇಂದ್ರ ಆಹಾರ ಮತ್ತು ಗ್ರಾಪಕರ ವ್ವವಹಾರಗಳ ಸಚಿವ ರಾಂವಿಲಾಸ್ ಪಾಸ್ವಾನ್ ಪಾಲ್ಗೊಳ್ಳಲಿದ್ದಾರೆ ಜಿನಿವಾದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಸಂಘಟನೆ ಗ್ರಾಹಕ ಸಂಬಂಧಿ ವಿಷಯಗಳ ಬಗ್ಗೆ ಕಾರ್ಯನಿರ್ವಹಿಸುತ್ತಿದೆ ವಿಶ್ವಾದ್ಯಂತ ವಿವಿಧ ದೇಶಗಳಲ್ಲಿ ಪರಿಷ್ಟತ ವಿಶ್ವಸಂಸ್ಥೆ ಮಾರ್ಗಸೂಚಿಗಳ ಅನುಷ್ಠಾನ ಕುರಿತು ಸಂಘಟನೆ ಪರಿಶೀಲಿಸಲಿದೆ ಹಣಕಾಸು ಸೇವೆಗಳು ಸಾಮರ್ಥ್ಲ ವ್ಯದ್ದಿ ಹಾಗೂ ಗ್ರಾಹಕ ರಕ್ಷಣಾ ಕಾನೂನಿಗೆ ತಾಂತ್ರಿಕ ನೆರವು ವಿವಾದ ಪರಿಹಾರ ಕುರಿತಂತೆ ಸಭೆ ಸಮಗ್ರವಾಗಿ ಚರ್ಚಿಸಲಿದೆ

ಮುಂದುವರೆದ ದೇಶಗಳಾದ ಕೆನಡಾ ಯುನ್ನೆಟೆಡ್ ಕಿಂಗ್ಡಮ್ ಮತ್ತು ಆಸ್ಸೇಲಿಯಾದಂತಹ ದೇಶಗಳಲ್ಲಿನ ಉತ್ತಮ ವಿಧಾನಗಳನ್ನು ಗಣನೆಗೆ ತೆಗೆದುಕೊಂಡು ಸಾಂಖ್ಕಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ರಷ್ಟಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಘುಟ್ಟಾಲ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ಮತ್ತು ಕ್ರೊಯೇಷಿಯಾ ತಂಡಗಳು ಸಹ ಸೆಮಿಫ್ಟೆನಲ್ಸ್ ಪ್ರವೇಶಿಸಿವೆ

ಪ್ಟಾರಿ ಮ್ಯಾಗ್ಚುರೆ ಮತ್ತು ಡೆಲೆ ಅಲಿ ತಲಾ ಒಂದೊಂದು ಗೋಲು ಗಳಿಸಿ ಇಂಗ್ಲೆಂಡ್ ತಂಡಕ್ಕೆ ನಿರೀಕ್ಷಿತ ಗೆಲುವು ತಂದುಕೊಟ್ಟರು